ಕುರುಕ್ಷೇತ್ರದಲ್ಲಿ ತ್ರೀಕೃಷ್ಣ ಆಯುಷ್ ವಿಶ್ವವಿದ್ಯಾಲಯ ಮತ್ತು ಜಾಜರ್ನಲ್ಲಿ ರಾಷ್ಟೀಯ ಕ್ಯಾನ್ಲರ್ ಸಂಸ್ಟೆಯನ್ನು ಉದ್ಘಾಟಿಸಿದರು

ಇದೇ ವೇಳೆ ಫರಿದಾಬಾದ್ನಲ್ಲಿ ಉತ್ತರ ಭಾರತದ ಮೊದಲ ಇಎಸ್ಐಸಿ ವೈದ್ಯಕೀಯ ಆಸ್ಪತ್ರೆ ಮತ್ತು ವೈದ್ಯಕೀಯ ಕಾಲೇಜು ಉದ್ವಾಟಿಸಿದರು ಪ್ರಧಾನಿಯವರು ಪಂಚಕುಲದ ರಾಷ್ಟೀಯ ಆರ್ಯುವೇದ ಸಂಸ್ಥೆಗೆ ಶಂಕುಸ್ವಾಪನೆ ನೆರವೇರಿಸಿದರು ಈ ಸಂಸ್ಥೆ ರಾಷ್ಟೀಯ ಮಟ್ಟದ ಆರ್ಯುವೇದ ಚಿಕಿತ್ಲ ಮತ್ತು ಶಿಕ್ಷಣ ಮತ್ತು ಸಂಶೋಧನೆಯ ಕೇಂದ್ರವಾಗಲಿದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣಾ ಆಯುಷ್ ವಿಶ್ವವಿದ್ಯಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಿದ ನರೇಂದ್ರ ಮೋದಿ ಪಾಣಿಪತ್ ಯುದ್ದದ ನೆನಪಿಗಾಗಿ ವಸ್ತು ಸಂಗ್ರಹಾಲಯಕ್ಕೆ ಅಡಿಗಲ್ಲು ಹಾಕಿದರು ಇದೇ ವೇಳೆ ಕರ್ನಲ್ನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೂ ಅವರು ಶಂಕುಸ್ಥಾಪನೆ ನೆರವೇರಿಸಿದರು ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಹಲವು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಯದ ಜನರ ಜೀವನಮಟ್ಟ ಸುಧಾರಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸ್ಥಳೀಯ ಯುವಜನರಿಗೆ ಉದ್ಲೋಗ ದೊರಕಿಸಿ ಕೊಡಲು ಸರ್ಕಾರ ಮುಂದಾಗಿದೆ ಎಂದರು ಕುರುಕ್ಷೇತ್ರ ಆಧ್ಯಾತ್ವಿಕತೆಯ ತವರು ಎಂದು ಹೇಳದ ಅವರು ಪರಿಯಾಣ ಸರ್ಕಾರ ಶುಚಿತ್ವಕ್ಕೆ ಒತ್ತು ನೀಡಿದೆ ಇದು ಶ್ಲಾಘನೀಯ ಎಂದರು ಒಂದು ತ್ರೇಣಿ ಒಂದು ಪಿಂಚಣಿ ಬೇಟ ಬಚಾವೋ ದೇಟ ಪಢಾವೋ ವಿವಿಧ ಯೋಜನೆಗಳನ್ನು ಹರಿಯಾಣ ಸರ್ಕಾರ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದೆ ಅಲ್ಲದೆ ಮಹಿಳೆಯರ ಸಬಲೀಕರಣಕ್ಕೂ ಒತ್ತು ನೀಡಿದೆ ಎಂದು ಮೋದಿ ಹೇಳದರು

ಪ್ರಧಾನಮಂತ್ರಿ ಅವಾಸ್ ಯೋಜನೆಯಡಿ ಮನೆಗಳನ್ನು ಹೊಂದಿರುವ ಬಡ ಮತ್ತು ಮಧ್ಯಮ ವರ್ಗದ ಆದಾಯ ಬರುವ ಜನರನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದರು

ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಂಗ್ರೆಸ್ನ ಕೆ

ವೇಣುಗೋಪಾಲ್ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ನಿರುದ್ಲೋಗ ಬಡತನ ಹೆಚ್ಚಳವಾಗಿದೆ ಆರು ಸಾವಿರ ರೂಪಾಯಿ ವಾರ್ಷಿಕವಾಗಿ ರೈತರಿಗೆ ನೀಡುವುದಾಗಿ ಹೇಳಿರುವ ಕೇಂದ್ರದ ಕ್ರಮವನ್ನು ಟೀಕಿಸಿದರು

ಲೋಕಸಭೆಯಲ್ಲಿಂದು ಈ ಸಂಬಂಧ ಲಿಖಿತ ಉತ್ತರ ನೀಡಿರುವ ಅವರು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ ಉತ್ತರ ಈಶಾನ್ಯ ಭಾಗದ ರಾಜ್ಯದ ಸಾಮಾಜಿಕ ಸಾಂಸ್ಕತಿಕ ಭಾಷೆಯನ್ನು ಗುರುತಿಸುವುದು ಮತ್ತು ಅವುಗಳನ್ನು ಕಾಪಾಡಲು ಸರ್ಕಾರ ಬದ್ದವಾಗಿದೆ ಎಂದರು

ಸಮಾಜವಾದಿ ಪಕ್ಷದ ಸದಸ್ಯ ಪ್ರೊ ರಾಮ್ಗೋಪಾಲ್ ಯಾದವ್ ಈ ವಿಷಯ ಪ್ರಸ್ತಾಪಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದರು ಈ ವೇಳೆ ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡುವಂತಾಯಿತು

ನಾಗೇಶ್ವರ್ ರಾವ್ ಹಾಗೂ ಕಾನೂನು ಸಲಹೆಗಾರ ಎಸ್ ಬಾಸುರಾಮ್ ಅವರಿಗೆ ಸುಪ್ರೀಂಕೋರ್ಟ್ ತಲಾ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ನ್ಯಾಯಾಲಯದ ಕಲಾಪ ಮುಗಿಯುವವರೆಗೂ ನ್ಯಾಯಾಲಯದ ಕೊಠಡಿಯಲ್ಲೇ ಇರುವಂತೆ ಸೂಚಿಸಿ ತೀರ್ಮ ನೀಡಿದೆ ಬಿಹಾರದ ಆಶ್ರಯಧಾಮದಲ್ಲಿ ನಡೆದ ಲೈಂಗಿಕ ದೌರ್ಜನ್ಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ಸಿಬಿಐನ ಜಂಟ ನಿರ್ದೇಶಕ ಎ

ಶರ್ಮಾ ಅವರನ್ನು ಸುಪ್ರೀಂಕೋರ್ಟ್ ಆದೇಶ ಗಣನೆಗೆ ತೆಗೆದುಕೊಳ್ಳದೆ ವರ್ಗಾವಣೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಈ ತೀರ್ಮ ನೀಡಿದೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರವನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಅನಾವರಣ ಮಾಡಿದರು ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಎಂ

ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಮತ್ತು ಚುನಾವಣಾ ಆಯುಕ್ತ ಅಶೋಕ್ ಲವಸ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಯನ್ನು ಮುಕ್ತ ಮತ್ತು ನ್ವಾಯಸಮ್ನತವಾಗಿ ನಡೆಸಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಭಾವ ರಾಬರ್ಟ್ ವಾದ್ರಾ ಮತ್ತು ಅವರ ತಾಯಿ ಮೌರೀನ್ ಅವರಿಂದು ಜಮೀನು ಹಗರಣ ತನಿಖೆ ಸಂಬಂಧ ಜಾರಿ ನಿರ್ದೇಶನಾಲಯದ ಜೈಪುರ ವಲಯ ಕಚೇರಿಯ ಮುಂದೆ ಹಾಜರಾದರು ರಾಬರ್ಟ್ ವಾದ್ರಾ ಜಾರಿ ನಿರ್ದೇಶನಾಲಯದ ಮುಂದೆ ನಾಲ್ಡನೇ ಬಾರಿ ಹಾಜರಾಗುತ್ತಿದ್ದು ಜೈಪುರದಲ್ಲಿ ಈ ಕಚೇರಿಗೆ ಹಾಜರಾಗಿರುವುದು ಇದೇ ಮೊದಲು ಹೈದ್ರಾಬಾದ್ನಲ್ಲಿಂದು ಬೇಟ ಪಚಾವೋ ಬೇಟ ಪಢಾವೋ ಯೋಜನೆಯ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ನಾಟಕ ವಿಭಾಗದ ಕಲಾವಿದರು ಅರಿವಿನ ಗೀತೆ ಪ್ರಸ್ತುತಪಡಿಸಿದರು ತೆಲಂಗಾಣ ಭಾಷಾ ಮತ್ತು ಸಂಸ್ಕತಿ ಸಚಿವಾಲಯದ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಜದ ಗೃಹ ಸಚಿವ ಮೊಹಮ್ನದ್ ಅಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು

ಅಖಿಲ ಭಾರತ ಮಟ್ಟದಲ್ಲಿ ಮಾಧ್ಯಮಗಳ ಪ್ರಸಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾವೇತದಲ್ಲಿ ಚರ್ಜೆಯಾಗಲಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ವವರ್ಧನ್ ರಾಥೋಡ್ ಸಮಾವೇಶದ ಅಧ್ಯಕ್ಷತೆ ವಹಿಸಲಿದ್ದಾರೆ

ಶಾಂತಿ ಪಾಲನಾ ಕಾರ್ಯಾಚರಣೆಯ ವಿಶೇಷ ಸಭೆಯ ಸಾಮಾನ್ದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಂಪನ್ನೂಲಗಳು ಕಡಿಮೆ ಇರುವ ಜಾಗದಲ್ಲಿ ಅಗತ್ಯ ಸೌಲಭ್ವಗಳನ್ನು ಒದಗಿಸುವಂತೆ ಮನವಿ ಮಾಡಿದ್ದಾರೆ

ಭೇಟಿಯ ಸಂದರ್ಭದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಚವಹಾರಗಳ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ